ಅತ್ಲಾಚಾರವೆಸಗುವ ಅಪರಾಧಿಗಳನ್ನು ದೇಶ ಯಾವುದೇ ಕಾರಣಕ್ಕೂ ಸಹಿಸದು ಮಹಿಳೆಯರ ವಿರುದ್ದ ನಡೆಯುವ ಅಪರಾಧಗಳಿಗೆ ಸಂಸತ್ತಿನಲ್ಲಿ ಅಂಗೀಕರಿಸಿದ ಅಪರಾಧ ಕಾಯ್ದೆ ತಿದ್ದುಪಡಿ ವಿಧೇಯಕವು ಕಠಿಣ ಶಿಕ್ಷೆಯನ್ನು ಖಾತ್ರಿಪಡಿಸಿದೆ ಪ್ರಧಾನಿ ಹೇಳಿಕೆ

ಸಂಸತ್ತಿನ ಮುಂಗಾರು ಅಧಿವೇಶನ ಕಲಾಪ ಫಲಪ್ರದ ಸಾಮಾಜಿಕ ನ್ಲಾಯ ಮತ್ತು ಯುವ ಸಮುದಾಯದ ಕಲ್ಲಾಣ ಕಾರ್ಯಕ್ರಮಗಳಿಗೆ ಈ ಕಲಾಪ ಸ್ಪರಣೀಯ ನರೇಂದ್ರ ಮೋದಿ

ಅತ್ಲಾಚಾರದಂತಹ ಹೀನ ಕೃತ್ಲಗಳನ್ನು ಎಸಗುವವರನ್ನು ದೇಶ ಯಾವುದೇ ಕಾರಣಕ್ಕೂ ಸಹಿಸದು ಸಂಸತ್ತಿನಲ್ಲಿ ಇತ್ತೀಚೆಗೆ ಅಂಗೀಕರಿಸಿದ ಕಾಯ್ದೆಯು ಮಹಿಳೆಯರ ಮೇಲಿನ ದೌರ್ಜನ್ಹ ಮತ್ತು ಹಿಂಸಾಚಾರಗಳನ್ನು ಹತ್ತಿಕ್ಕಲು ಪರಿಣಾಮಕಾರಿ ಪಾತ್ರ ವಹಿಸಲಿದೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಆಕಾಶವಾಣಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ ನಲ್ಲಿಂದು ದೇಶದ ಜನತೆಯೊಂದಿಗೆ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡ ಅವರು ಅಪರಾಧ ಕಾಯ್ದೆ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನಲ್ಲಿ ಅಂಗೀಕರಿಸುವ ಮೂಲಕ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಲಾಗಿದೆ ಅತ್ಲಾಚಾರ ಅಪರಾಧಿಗಳಿಗೆ ಕನಿಷ್ಣ ಹತ್ತು ವರ್ಷಗಳ ಜೈಲು ಶಿಕ್ಸೆ ಹಾಗೂ ಹನ್ನೆರಡು ವರ್ಷದೊಳಗಿನ ಬಾಲಕಿಯರ ಮೇಲೆ ನಡೆಯುವ ಅತ್ಯಾಚಾರ ದೌರ್ಜನ್ನಗಳಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗಿದೆ ಎಂದು ಪ್ರಧಾನಿ ಎಚ್ಚರಿಸಿದರು

ದೇಶದ ಮಹಿಳೆಯರ ಮೇಲೆ ನಡೆಯುವ ಯಾವುದೇ ರೀತಿಯ ಅನ್ವಾಯಗಳನ್ನು ನಾಗರಿಕ ಸಮಾಜ ಎಂದಿಗೂ ಸಹಿಸದು ತ್ರಿವಳಿ ತಲಾಖ್ ವಿಧೇಯಕ ಲೋಕಸಭೆಯಲ್ಲಿ ಅಂಗೀಕಾರವಾಗಿದೆ ಆದರೆ ಅದು ರಾಜ್ಲಸಭೆಯಲ್ಲಿ ಅದು ಇನ್ನೂ ಅಂಗೀಕಾರ ಪಡೆಯಬೇಕಿದೆ ಮುಕ್ಲಿಂ ಮಹಿಳೆಯರಿಗೆ ಸಾಮಾಜಿಕ ನ್ಯಾಯ ಒದಗಿಸಲು ಇಡೀ ದೇಶವೇ ಅವರೊಂದಿಗೆ ನಿಲ್ಲಲಿದೆ ಎಂದು ಪ್ರಧಾನಿ ಭರವಸೆ ನೀಡಿದರು ಲೋಕಸಭೆ ಮತ್ತು ವಿಧಾನಸಭೆಗಳೆರಡಕ್ಕೂ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಕುರಿತು ನಡೆಯುತ್ತಿರುವ ಚರ್ಚೆ ಪ್ರಜಾಸತ್ತೆಯ ಆರೋಗ್ಲಕರ ಸಂಕೇತವಾಗಿದೆ ದೇಶದ ರಾಜಕೀಯ ಸಂಸ್ವತಿಯನ್ನು ಬದಲಾಯಿಸಿದ ದಿವಂಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಈ ವಿಷಯದಲ್ಲಿ ಗೌರವ ಸಲ್ಲದೇಕು ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯನ್ನು ಏಕಕಾಲದಲ್ಲಿ ನಡೆಸುವ ಸರ್ಕಾರದ ಪ್ರಯತ್ನ ಶ್ಶಿರವಾಗಿ ಮುಂದುವರಿದಿದೆ ಎಂದರು ಇತ್ತೀಚೆಗೆ ಮುಕ್ಕಾಯವಾದ ಸಂಸತ್ತಿನ ಮುಂಗಾರು ಅಧಿವೇಶನ ಕಲಾಪ ಫಲಪ್ರದವಾಗಿತ್ತು ಎಂದು ಸಂತಸ ವ್ಯಕಪಡಿಸಿದ ಮೋದಿ ಈ ಅಧಿವೇತನವು ಸಾಮಾಜಿಕ ನ್ನಾಯ ಮತ್ತು ಯುವ ಸಮುದಾಯದ ಕಲ್ಲಾಣ ಕುರಿತ ಚರ್ಚೆಗೆ ಅವಕಾಶ ಸಿಕ್ಕಿದ್ದು ಉತ್ತಮ ಬೆಳವಣಿಗೆ ಎಂದರು ಹಿಂದುಳದ ವರ್ಗಗಳ ರಾಷ್ಷೀಯ ಆಯೋಗಕ್ಕೆ ಸಾಂವಿಧಾನಿಕ ಸ್ನಾನಮಾನ ನೀಡುವ ವಿಧೇಯಕ ಸೇರಿದಂತೆ ಹಲವು ಮಹತ್ವದ ಮಸೂದೆಗಳನ್ನು ಮುಂಗಾರು ಅಧಿವೇಶನದಲ್ಲಿ ಅಂಗೀಕರಿಸಲಾಗಿದೆ ಎಂದರು ಕೇರಳ ಸೇರಿದಂತೆ ದೇಶದ ವಿವಿಧೆಡೆ ಇತ್ತೀಚೆಗೆ ಸಂಭವಿಸಿದ ಮಹಾ ಮಳೆ ಪ್ರವಾಹ ಮತ್ತು ಭೂಕುಸಿತದಿಂದ ನಲುಗಿರುವ ಜನರ ಸಂಕಷ್ಸಕ್ಕೆ ನೆರವಾಗಲು ಇಡೀ ದೇಶವೇ ನಿಂತಿದೆ ಕೇರಳ ಜನತೆಯ ಕೆಚ್ಚದ ಮತ್ತು ಅಪರಿಮಿತ ಧ್ಯೆರ್ಯದಿಂದ ಆ ರಾಜ್ಯವು ಮತ್ತೆ ಹೊಸದಾಗಿ ಎದ್ದು ನಿಲ್ಲಲಿದೆ ಸಂತ್ರಸ್ತರಿಗೆ ತ್ವರಿತವಾಗಿ ಪರಿಹಾರ ಒದಗಿಸಲು ಎಲ್ಲರೂ ಸಕಲ ಪ್ರಯತ್ವ ನಡೆಸುತ್ತಿದ್ದಾರೆ ಸಶಸ್ನ ಪಡೆಗಳ ಪರಿಹಾರ ಮತ್ನು ರಕ್ಷಣಾ ಕಾರ್ಯಾಚರಣೆ ಶ್ವಾಘನೀಯವಾಗಿದೆ ಎನ್ ಡಿ ಆರ್ ಎಫ್ ಸೇರಿದಂತೆ ವಿವಿಧ ರಕ್ಷಣಾ ತಂಡಗಳು ನಡೆಸಿದ ಕಾರ್ಯಾಚರಣೆ ಅಪ್ರತಿಮವಾದುದು ಎಂದು ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಜಕಾರ್ತಾದಲ್ಲಿ ನಡೆಯುತ್ತಿರುವ ಏಷ್ಯಾ ಕ್ರೀಡಾಕೂಟದಲ್ಲಿ ಭಾರತದ ಆಟಗಾರರು ತೋರಿರುವ ಅತ್ಲದ್ಲುತ ಪ್ರದರ್ಶನವನ್ನು ಮುಕ್ತಕಂಠದಿಂದ ಶ್ಲಾಘಿಸಿರುವ ಪ್ರಧಾನಿ ಮೋದಿ ನಮ್ಮ ಆಟಗಾರರು ಕೇವಲ ಪದಕಗಳನ್ನು ಮಾತ್ರ ಗೆದ್ದಿಲ್ಲ ಭಾರತೀಯ ಆಟಗಾರರಲ್ಲಿರುವ ನೈಜ ಚೈತನ್ವವನ್ನು ಹೊರಹಾಕಿದ್ದಾರೆ ದೇಶದ ಗೌರವ ಎತ್ತಿಹಿಡಿದ ಈ ಕ್ರೀಡಾಳುಗಳಿಗೆ ಬುಧವಾರ ನಡೆಯಲಿರುವ ರಾಷ್ಟೀಯ ಕ್ರೀಡಾಚರಣೆ ದಿನಾಚರಣೆ ಅಂಗವಾಗಿ ಶುಭಾಶಯಗಳು ಸಂಸ್ಕೃತ ದಿನಾಚರಣೆ ಕುರಿತು ಪ್ರಸ್ತಾಪಿಸಿದ ಪ್ರಧಾನಿ ಈ ಭಾಷೆಯನ್ನು ಉಳಿಸಿ ಬೆಳೆಸಲು ಸ್ಕ್ರಿಯವಾಗಿ ತೊಡಗಿಸಿಕೊಂಡಿರುವ ಎಲ್ಲರಿಗೂ ಅಭಿನಂದನೆಗಳು ಎಂದರು

ಕೊನೆಗೆ ಅವರು ದೇಶದ ಜನತೆಗೆ ರಕ್ಷಾಬಂಧನ ಅಂಗವಾಗಿ ಶುಭಾಶಯ ಕೋರಿದರು ಜಮ್ಮ ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಕಲರೂಸ್ ಪ್ರದೇಶದಲ್ಲಿ ಅಲ್ ಬದರ್ ಉಗ್ರ ಸಂಘಟನೆಗೆ ಸೇರಿದ ನಾಲ್ವರು ಭಯೋತ್ವಾದಕರನ್ನು ಬಂಧಿಸಲಾಗಿದೆ ಗಡಿ ನಿಯಂತ್ರಣ ರೇಬೆಯಲ್ಲಿ ಹೊರನುಸುಳಲು ಪ್ರಯತ್ನಿಸುತ್ತಿದ್ದಾಗ ಅವರನ್ನು ಬಂಧಿಸಲಾಗಿದೆ ಎಂದು ರಕ್ಷಣಾ ವಕ್ತಾರರು ತಿಳಿಸಿದ್ದಾರೆ ಭೂಸೇನೆ ಯೋಧರು ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದಾಗ ನಾಲ್ವರು ಉಗ್ರರು ಶರಣಾದರು ಇನ್ನುಳದ ಮೂವರು ಪರಾರಿಯಾಗಿದ್ದು ಅವರ ಪತ್ತೆಗೆ ಶೋಧ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಅವರು ತಿಳಿಸಿದರು

ಆರೋಪಿಯು ವಾಕ್ ಶ್ರವಣ ದೋಷವಿದ್ದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದ ಎಂದು ಹೆಚ್ಚುವರಿ ಪಬ್ಲಿಕ್ ಪ್ರಾಸಿಕ್ಟೂಟರ್ ಕಿಶೋರ್ ವರ್ಮಾ ತಿಳಿಸಿದ್ದಾರೆ

ಹಲವಾರು ಜಿಲ್ಲೆಗಳಲ್ಲಿ ಪ್ರವಾಹದಿಂದ ಜನರು ಭಯಭೀತರಾಗಿದ್ದಾರೆ ರಾಜ್ಯದ ಪೂರ್ವ ಭಾಗ ಪ್ರವಾಹಕ್ಕೆ ತುತ್ತಾಗಿದೆ ಮೊರಾದಬಾದ್ನಲ್ಲಿ ಹಲವಾರು ರೈಲುಗಳು ಕೆಲವು ತಾಸುಗಳ ಕಾಲ ಸಂಚಾರ ನಿಲ್ಲಿಬಿದ್ದವು ಭೂ ಕುಸಿತದಿಂದಾಗಿ ಹಲವಾರು ರಸ್ತೆಗಳು ಹಾನಿಗೀಡಾಗಿವೆ

ಗಂಗಾ ಯಮುನಾ ರಾಮ್ಗಂಗಾ ದೇವಹ ನದಿಗಳು ತುಂಬಿ ಹರಿಯುತ್ತಿದ್ದು ಅಪಾಯದ ಮುನ್ಸೂಚನೆ ನೀಡುತ್ತಿವೆ

ಯಾತ್ರಿಗಳ ಸುಗಮ ಯಾತ್ರೆಗೆ ಅವಕಾಶ ಕಲ್ಪಿಸಲು ಸಕಲ ಭದ್ರತಾ ವ್ವವಸ್ಥೆ ಕಲ್ಪಿಸಲಾಗಿತ್ತು

ಮಹಂತ ದೀಪೇಂದ್ರ ಗಿರಿ ಅವರು ಪವಿತ್ರ ಗುಹಾಂತರ ದೇಗುಲದಲ್ಲಿ ಅಂತಿಮ ಪೂಜೆ ನೆರವೇರಿಸಿದರು ಇದರೊಂದಿಗೆ ವಾರ್ಷಿಕ ಯಾತ್ರೆ ಮುಕ್ತಾಯವಾಯಿತು

ಏಕತೆಯ ಸಂಕೇತವಾಗಿ ಗುಜರಾತ್ನಲ್ಲಿ ನಡೆಯುತ್ತಿರುವ ವಿಶ್ವದ ಅತಿ ಎತ್ತರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಿಗ್ರಹದ ನಿರ್ಮಾಣ ಕಾಮಗಾರಿ ಭರದಿಂದ ಸಾಗಿದೆ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಮತ್ತು ರಾಜ್ಲಸರ್ಕಾರದ ಹಿರಿಯ ಅಧಿಕಾರಿಗಳು ಇಂದು ಗಾಂಧಿನಗರದ ಕೆವಾಡಿಯಾ ಕಾಲೋನಿಯಲ್ಲಿ ನಿರ್ಮಾಣ ಸ್ಥಳಕ್ಕೆ ಭೇಟ ನೀಡಿ ಕಾಮಗಾರಿ ಪರಿಶೀಲಿಸಿದರು

ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿದಾಗ ಮತ್ಹಳಿ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದರು ವಿಯೆಟ್ನಾಂ ಯುದ್ದದ ಹೀರೊ ಎಂದೇ ಹೆಸರಾಗಿದ್ದ ಅಮೆರಿಕದ ಸೆನೆಟರ್ ಜಾನ್ ಮೆಕೇನ್ ಅವರು ಮೆದುಳು ಕ್ಲಾನ್ಸರ್ನಿಂದ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ

ಮೆದುಳು ಕ್ಯಾನರ್ನ ಆಕ್ರಮಣಕಾರಿ ಸ್ವರೂಪದ ಗ್ಲಿಯೋಬ್ಲಾಸ್ತೋಮಾ ರೋಗದ ವಿರುದ್ದ ಮೆಕೇನ್ ಹೋರಾಟ ನಡೆಸುತ್ತಿದ್ದಾರೆ ಜಾನ್ ಮೆಕೇನ್ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ ಮೆಕೇನ್ ಅವರ ಮುತ್ಲದ್ದಿತನ ಧೈರ್ಯ ಮತ್ತು ಜಾಗತಿಕ ವ್ಯವಹಾರಗಳ ಬಗ್ಗೆ ಇದ್ದ ತಿಳಿವಳಿಕೆ ಇನ್ನಿಲ್ಲದಂತಾಗಿದೆ ಎಂದು ಮೋದಿ ಟ್ವೀಟ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸಂತಾಪ ಸೂಚಿಸಿದ್ದಾರೆ

ಕುದುರೆ ಸವಾರಿ ವೈಯಕ್ತಿಕ ವಿಭಾಗದಲ್ಲಿ ಫಹಾದ್ ಮಿರ್ಜಾ ಮತ್ತು ಗುಂಪು ವಿಭಾಗದಲ್ಲಿ ಜಿತೇಂದ್ರ ಸಿಂಗ್ ಆಶಿಸ್ ಮಲ್ಲಿಕ್ ಮತ್ತು ರಾಕೇಶ್ ಕುಮಾರ್ ಬೆಳ್ಳಿ ಗೆದ್ದಿದ್ದಾರೆ

ಬ್ಯಾಡ್ಮಿಂಟನ್ನಲ್ಲಿ ಪಿ

ಸಿಂಧು ಮತ್ತು ಸೈನಾ ನೆಹ್ವಾಲ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ ಭಾರತ ಈವರೆಗೆ ಬ್ಯಾಡ್ಮಿಂಟನ್ ಸಿಂಗಲ್ಸ್ನಲ್ಲಿ ಎಂದೂ ಪದಕ ಗೆದ್ದಿರಲಿಲ್ಲ